ಮಾಡಿಕೊಳ್ಳಲು ಪ್ರಾಧಿಕಾರಗಳಿಗೆ ಅವಕಾಶ

ರಾಷ್ಟೀಯ ವಿಪತ್ನು ನಿರ್ವಹಣಾ ಕಾಯ್ಲೆ ಅನ್ವಯ ಈ ಆದೇಶ ಜಾರಿ ಮಾಡಿದ್ದು ಈಗಿರುವ ಮಾರ್ಗಸೂಚಿ ನಿಯಮಗಳು ಮುಂದುವರೆಯಲಿವೆ ಎಂದು ತಿಳಿಸಿದೆ

ಈ ಕುರಿತು ಕೇಂದ್ರ ಗ್ಲಹ ಸಚಿವಾಲಯ ವಿಸ್ತತ ಮಾರ್ಗಸೂಚಿ ಹೊರಡಿಸಿದ್ದು ಅಗತ್ನ ವಸ್ತುಗಳ ಸಾಗಾಟ ಹೊರತುಪಡಿಸಿ ಉಳಿದ ಎಲ್ಲಾ ರೀತಿಯ ವಿಮಾನಯಾನ ಸೇವೆಯ ಮೇಲಿನ ನಿರ್ಬಂಧ ಮುಂದುವರೆಯಲಿವೆ ಮೆಟ್ರೋ ಮತ್ತು ರೈಲು ಸೇವೆಗಳು ಸಹ ಇರುವುದಿಲ್ಲ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳು ತರಬೇತಿ ಸಂಸ್ಥೆಗಳು ಬಂದ್ ಆಗಿರುತ್ತವೆ ಆನ್ಲೈನ್ ಮತ್ತು ದೂರ ಶಿಕ್ಷಣ ಚಟುವಟಿಕೆಗಳನ್ನು ನಡೆಸಬಹುದು ಹೊಟೇಲ್ ರೆಸ್ಸೋರೆಂಟ್ಗಳು ಅತಿಥ್ನ ಸೇವೆಗಳ ಮೇಲಿನ ನಿರ್ಬಂಧ ಮುಂದುವರೆಯಲಿದ್ದು ಬಸ್ ಮತ್ನು ರೈಲು ನಿಲ್ಲಾಣಗಳ ಕ್ಕಾಂಟೀನ್ಗಳನ್ನು ತೆರೆಯಬಹುದಾಗಿದೆ ಚಲನಚಿತ್ರ ಮಂದಿರ ಶಾಖಂಗ್ ಮಾಲ್ ಜಮ್ ಈಜುಕೊಳ ಮನರಂಜನಾ ಪಾರ್ಕ್ ಥೇಟರ್ ಬಾರ್ ಅಂಡ್ ರೆಸ್ಲೋರೆಂಟ್ಗಳ ಮೇಲಿನ ನಿರ್ಬಂಧ ಮುಂದುವರೆಯಲಿವೆ ಸಾಮಾಜಿಕ ರಾಜಕೀಯ ಕ್ರೀಡಾ ಮನರಂಜನಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಿರ್ಬಂಧವಿರಲಿದೆ ಕಂಟೈನ್ಮೆಂಟ್ ವಲಯ ಹೊರತುಪಡಿಸಿ ಅಂತಾರಾಜ್ಞ ಪ್ರಯಾಣಿಕರ ವಾಹನಗಳು ಅನುಮತಿ ಪಡೆದು ಸಂಚಿಸಬಹುದು ಈಗಿರುವ ಪಸಿರು ಕಿತ್ತಳೆ ಕೆಂಪು ವಲಯಗಳು ಮುಂದುವರೆಯಲಿವೆ

ವಿಜಯಭಾಸ್ತರ್ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಜನೆ ನೀಡಿದ್ದಾರೆ ಸೋಂಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳು ಜಿಲ್ಲೆಗಳ ಸ್ವಿತಿಗತಿ ಕುರಿತಂತೆ ಪ್ರತಿ ಸೋಮವಾರ ಹಾಗೂ ಗುರುವಾರಗಳಂದು ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆಯೂ ಅವರು ಆದೇಶಿಸಿದ್ದಾರೆ

ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಾಕ್ಡೌನ್ ಸಂದರ್ಭದಲ್ಲಿ ಹೆಚ್ಚು ಜನರಿಗೆ ಮಹತ್ಕಾಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗ ದೊರೆಯುತ್ತಿದ್ದು

ಆರೋಗ್ಯ ವಲಯದ ಸುಧಾರಣೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಿದ್ದು ಆರೋಗ್ಯ ಕ್ಷೇತ್ರದ ಪೂಡಿಕೆ ಹೆಚ್ಚಳ ಮಾಡಲು ಆದ್ಯತೆ ನೀಡಲಾಗಿದೆ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಮೂಲ ಸೌಕರ್ಯ ಹೆಚ್ಚಳಕ್ಕಾಗಿ ಹೂಡಿಕೆ ಹೆಚ್ಚಿಸಲಾಗುವುದು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಸಂಖ್ಯೆ ವೃದ್ಧಿಸಲಾಗುವುದು

ಶಿಕ್ಷಣದಲ್ಲಿ ತಂತ್ರಜ್ಞಾನ ಬಳಕೆಗೆ ಪ್ರಧಾನ ಆದ್ಯತೆ ಈಗಾಗಲೇ ಶಿಕ್ಷಣಕ್ಕಾಗಿ ಮೂರು ವಾಹಿನಿಗಳು ಕಾರ್ಯನಿರ್ವಹಿಸುತ್ತಿದ್ದು

ವಿದ್ಕಾರ್ಥಿಗಳು ಮತ್ತಿತರರ ವ್ಯಕ್ಷಿಕ್ವ ವಿಕಸನ ಉದ್ದೇಶಕ್ಕಾಗಿ ಮೊಬೈಲ್ ಮೂಲಕ ಸೂಕ್ತ ಜಾಗೃತಿ ಶಿಕ್ಷಣ ನೀಡಲಾಗುವುದು ಎಂದರು ಸುಗಮ ವ್ಯಾಪಾರ ವಹಿವಾಟಿಗೆ ಸರ್ಕಾರ ಆದ್ಯತೆ ನೀಡುತ್ತಿದ್ದು ಸಣ್ಣ ಮತ್ತು ಮಧ್ಯಮ ಉದ್ದಮ ವಲಯಗಳು ಎದುರಿಸುತ್ತಿರುವ ಸಮಸ್ಕೆಗಳನ್ನು ಬಗೆಹರಿಸಲಾಗುವುದು ತಾಂತ್ರಿಕ ಕಾರಣಗಳಿಗಾಗಿ ಕಂಪನಿಗಳ ಮೇಲೆ ತ್ರಿಮಿನಲ್ ಅಪರಾಧ ಪ್ರಕರಣಗಳನ್ನು ಹೂಡುವ ವಿಚಾರದಲ್ಲಿ ಸರ್ಕಾರ ಉದಾರತೆಯಿಂದ ವರ್ತಿಸಲಿದೆ ಎಂದರು ಸಾರ್ವಜನಿಕ ಉದ್ಯಮ ಕ್ಷೇತ್ರದಲ್ಲಿ ಮಹತ್ವದ ಸುಧಾರಣೆಗೆ ಸರ್ಕಾರ ಆದ್ಯತೆ ನೀಡಿದ್ದು ಈ ನಿಟ್ಟನಲ್ಲಿ ಹೊಸ ನೀತಿಯೊಂದನ್ನು ಸರ್ಕಾರ ಪ್ರಕಟಿಸಲಿದೆ ಕೆಲ ವರ್ಗದ ಉದ್ದಮಗಳಿಗೆ ಖಾಸಗಿ ವಲಯಕ್ಕೆ ಅನುಮತಿ ನೀಡುವ ಇನ್ನೂ ಕೆಲ ವಲಯಗಳನ್ನು ಖಾಸಗೀಕರಣಗೊಳಿಸುವ ಅಂಶಗಳನ್ನು ಹೊಸ ನೀತಿ ಹೊಂದಿರಲಿದೆ ಎಂದರು

ಐ ಸಮ್ಮಿಸಿದ್ದು ಇದನ್ನು ರಾಜ್ಯ ಸರ್ಕಾರಗಳು ಬಳಕೆ ಮಾಡಿಕೊಳ್ಳಬಹುದು ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿರುವ ಆತ್ಮ ನಿರ್ಭರ್ ಪ್ಯಾಕೇಜ್ನ ಘೋಷಣೆಗಳು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸಕಾರಾತ್ಮಕ ಪರಿವರ್ತನೆ ತರಲಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಹಿಕ್ರಿಯೆ ನೀಡಿದ್ದಾರೆ ಸಾರ್ವಜನಿಕ ವಲಯದ ಉದ್ದಮಗಳ ಮನಃಶ್ವೇತನ ಗ್ರಾಮೀಣ ಆರ್ಥಿಕತೆಯ ಸುಧಾರಣೆಗಳಿಗೆ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ

ಕೈಗಾರಿಕೆ ವಲಯದ ಕಾನೂನು ಹಾಗೂ ರಾಜ್ಯದ ಅರ್ಥಿಕ ಸ್ಥಿತಿ ಸುಧಾರಣೆಗೆ ಒತ್ತು ನೀಡಿದಂತಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಇ ಶಿಕ್ಷಣ ದೇಶದ ವಿದ್ಯಾ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಲಿದೆ ಆರ್ಥಿಕ ಸಂಕಷ್ಟದ ಉದ್ಯಮಗಳನ್ನು ಆರ್ಥಿಕ ದಿವಾಳಿತನದ ಕಾನೂನಿಗೆ ಒಳಪಡಿಸುವುದಿಲ್ಲ ಎಂಬ ತೀರ್ಮಾನ ಎಂ ಎಸ್ ಎಂ ಇ ಮಾಲೀಕರಿಗೆ ನೆಮ್ಮದಿ ತರಲಿದೆ ರಾಜ್ಯಗಳ ಸಾಲ ಪಡೆಯುವ ಮಿತಿಯನ್ನು ರಾಜ್ಯಗಳ ಜಿ ಡಿ

ಸದಾನಂದಗೌಡ ಹೇಳಿದ್ಲಾರೆ

ವಂದೇ ಭಾರತ್ ಅಭಿಯಾನದಡಿ ಇಂದು ಯುಎಇಯಿಂದ ಮೂರು ವಿಮಾನ ಹಾರಾಟವನ್ನು ಆಯೋಜಿಸಲಾಗಿದೆ ನಿಲುಗಡೆಯಾಗಿರುವ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರುವ ವಂದೇ ಭಾರತ್ ಅಭಿಯಾನ ನಿನ್ನೆ ಆರಂಭವಾಗಿದ್ದು